ರೈತರ ಕಲ್ಯಾಣ ಕುರಿತು ಮಾತುಕತೆಗೆ ಸದಾ ಮುಕ್ತವಾಗಿರುವುದಾಗಿ ಕೇಂದ ಸರ್ಕಾರ ಸ್ಪಷ್ಟನೆ ಪ್ರತಿಭಟನಾ ನಿರತ ರೈತರೊಂದಿಗೆ ನಾಳೆ ನಾಲ್ಕನೇ ಸುತ್ತಿನ ಮಾತುಕತೆ

ಸತತ ಎರಡನೇ ತಿಂಗಳು ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿದ ಜಿಎಸ್ಟಿ ಸಂಗ್ರಹ

ಬಂಗಾಳಕೊಲ್ಲಿಯ ನೈರುತ್ಯ ಕರಾವಳಿಯಲ್ಲಿ ವಾಯುಭಾರ ಕುಸಿತ ಭಾರಿ ಮಳೆ ನಿರೀಕ್ಷೆ

ಕೇಂದ್ರ ಸರ್ಕಾರ ಸದಾ ರೈತರ ಹಿತರಕ್ಷಣೆಗೆ ಬದ್ದವಾಗಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಪುನರುಚ್ಚರಿಸಿದ್ದು ನಾಳಿ ನಡೆಯಲಿರುವ ನಾಲ್ಕನೇ ಸುತ್ತಿನ ಮಾತುಕತೆಗೆ ಆಗಮಿಸುವಂತೆ ಪ್ರತಿಭಟನೆಯಲ್ಲಿ ತೊಡಗಿರುವ ರೈತ ಮುಖಂಡರಿಗೆ ಮನವಿ ಮಾಡಿದ್ದಾರೆ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 ಪ್ರತಿಭಟನೆಯಲ್ಲಿ ತೊಡಗಿರುವ ರೈತರ ಪ್ರತಿನಿಧಿಗಳೊಂದಿಗೆ ನರೇಂದ್ರ ಸಿಂಗ್ ತೋಮರ್ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತಿತರರು ನಿನ್ನೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಸಮಾಲೋಚನೆ ನಡೆಸಿದರು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 ಸೌಹಾರ್ದಯುತವಾಗಿ ಇದನ್ನು ಬಗೆಹರಿಸಿಕೊಳ್ಳಲು ನಾಲ್ಕನೇ ಸುತ್ತಿನ ಮಾತುಕತೆಗೆ ಆಹ್ವಾನ ನೀಡಿದ ಅವರು ರೈತರು ಮುಂದಿಟ್ಲಿರುವ ವಿಚಾರಗಳ ಪರಿಹಾರಕ್ಕೆ ತಜ್ಞರ ಸಮಿತಿಯನ್ನು ರಚಿಸುವ ಇಂಗಿತವನ್ನು ವ್ಯಕ್ತಪದಿಸಿದರು ಸಂವಾದದ ವೇಳೆ ಅವರು ಕ್ಪಷಿ ವಲಯದ ಸುಧಾರಣೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ವಿಷಯಗಳನ್ನು ತಿಳಿಸುವಂತೆ ರೈತ ಸಂಘಟನೆಗಳಿಗೆ ಸೂಚಿಸಿದರು ಮಾತುಕತೆಯ ನಂತರ ಮಾತನಾಡಿದ ಸಚಿವ ತೋಮರ್ ಅವರು ಪ್ರತಿಭಟನೆಯನ್ನು ಹಿಂಪಡೆದುಕೊಂಡು ಮಾತುಕತೆಗೆ ಬರಲು ಸರ್ಕಾರ ರೈತರಲ್ಲಿ ಮನವಿ ಮಾಡಿದೆ ಆ ಬಗ್ಗೆ ರೈತ ಸಂಘಟನೆಗಳೇ ನಿರ್ಧಾರ ಕೈಗೊಳ್ಳಲಿದೆ ಎಂದರು ರೈತರೊಂದಿಗೆ ನಡೆಸಿದ ಮೂರನೇ ಸುತ್ತಿನ ಮಾತುಕತೆ ಸಕಾರಾತ್ಮಕವಾಗಿತ್ತು ನಾಳೆ ನಾಲ್ಕನೇ ಸುತ್ತಿನ ಮಾತುಕತೆಯಲ್ಲಿ ಸೌಹಾರ್ದಯುತವಾಗಿ ಪರಿಹಾರ ಕಂಡುಕೊಳ್ಳುವ ವಿಶ್ಲಾಸವನ್ನು ಅವರು ವ್ಯಕ್ಲಪದಿಸಿದರು ದೇಶದ ಕ್ಪಡಿ ವಲಯದಲ್ಲಿ ಪರಿವರ್ತನೆ ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಕ್ಪಡಿ ಸುಧಾರಣಾ ಕಾಯ್ಗೆಗಳನ್ನು ಕೇಂದ ಸರ್ಕಾರ ಜಾರಿಗೆ ತಂದಿದೆ

ರೈತರ ಉತ್ಪನ್ನಗಳ ಮಾರಾಟ ಮತ್ತು ವಹಿವಾಟಿನ ಕಾಯ್ದೆಯಿಂದಾಗಿ ರೈತರು ಮತ್ತು ವ್ಯಾಪಾರಿಗಳಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಸ್ಪಷ್ಟಿಸಲಿದ್ದು ಮಾರಾಟ ಮಾಡುವ ಹಾಗೂ ಖರೀದಿಸುವ ಆಯ್ಕೆಯ ಸ್ವಾತಂತ್ರ್ವವನ್ನು ಹೊಂದಿರಲಿದ್ದಾರೆ ಈ ಕಾಯ್ದೆಯು ಅಂತಾರಾಜ್ಯ ಹಾಗೊ ರಾಜ್ಯದೊಳಗಡೆ ಯಾವುದೇ ಅಡೆತಡೆ ಇಲ್ಲದೆ ಆಯಾ ರಾಜ್ಯಗಳ ನಿಗದಿತ ಮಾರುಕಟ್ಟೆಯ ಆವರಣದ ಹೊರಗಡೆಯೂ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ಕಲ್ಪಿಸಿದೆ ಈ ಕಾಯ್ದೆಗಳು ಎಪಿಎಂಸಿ ಕಾಯ್ದೆಯಡಿ ಕಾರ್ಯನಿರ್ವಹಿಸುವ ಯಾವುದೇ ಮಾರುಕಟ್ಟೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಪಿಎಂಸಿ ಕಾಯ್ದೆಗಳು ರಾಜ್ಯದಲ್ಲಿ ಎಂದಿನಂತೆ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಪಪಡಿಸಿವೆ ರೈತರಿಗೆ ಬೆಲೆ ಭರವಸೆ ಹಾಗೂ ಕ್ಪಷಿ ಸೇವೆಗಳ ಕಾಯ್ಲೆಯು ರೈತರನ್ನು ಸಗಟು ವ್ಯಾಪಾರಿಗಳು ಸಂಸ್ಕರಣಾದಾರರು ಬ್ಬಹತ್ ಬಿದಿ ಮಾರಾಟಗಾರರು ರಫ್ತುದಾರರು ಇನ್ನಿತರರೊಂದಿಗೆ ಸಂಪರ್ಕ ಬೆಸೆಯಲಿದೆ ರೈತರು ಶೋಷಣೆಗೊಳಗಾಗುವುದನ್ನು ತಪ್ಪಿಸುತ್ತದೆ ಎಂದು ಸರ್ಕಾರ ತಿಳಿಸಿದೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸತತ ಎರಡನೇ ತಿಂಗಳಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಸಂಗ್ರಹವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ

ಇದು ಕೊರೋನಾ ಸಾಂಕ್ರಾಮಿಕದ ನಂತರ ದೇಶದ ಆರ್ಥಿಕ ಪರಿಸ್ತಿತಿ ಸಹಜಸ್ತಿತಿಗೆ ಮರಳುತ್ತಿರುವುದರ ಸಂಕೇತವಾಗಿದೆ

ಬಂಗಾಳಕೊಲ್ಲಿಯ ನೈರುತ್ಯಕ್ಕೆ ಹೊಂದಿಕೊಂಡಿರುವ ಕರಾವಳಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಬುರೇವಿ ಚಂಡಮಾರುತ ಸ್ಪಷ್ಟಿಯಾಗಿದೆ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

ಇದರಿಂದಾಗಿ ತಮಿಳುನಾದಿನ ಕನ್ಯಾಕುಮಾರಿ ತಿರುನಲ್ವೇಲಿ ತುತುಕುದಿ ರಾಮನಾಥಪುರಂ ಶಿವಗಂಗಾ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಮೀನುಗಾರರು ಕಡಲಿಗಿಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ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 ಎನ್ಡಿಆರ್ಎಫ್ ತಂಡಗಳು ಮತ್ತು ನೌಕಾ ಕರಾವಳಿ ಪಡೆಗಳನ್ನು ಸನ್ನದ್ದಗೊಳಿಸಲಾಗಿದೆ ಕೇರಳ ಕರಾವಳಿಯಲ್ಲಿ ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ದಕ್ಷಿಣ ಕೇರಳದಲ್ಲಿ ಇಂದಿನಿಂದ ಮೂರು ದಿನ ಭಾರಿ ಮಳೆ ನಿರೀಕ್ಷಿಸಲಾಗುತ್ತಿದೆ